ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಿಲವಾಸದ ಸಾಯ್ಲಿ ಎಂಬಲ್ಲಿ ವೈದ್ಯಕೀಯ ಕಾಲೇಜು ಸ್ವಾಪನೆಗೆ ಇಂದು ಶಂಕುಸ್ಥಾಪನೆ ಮಾಡಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯಾ ನಂತರ ದಾದ್ರ ಮತ್ತು ನಗರ್ ಹವೇಲಿಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಲಿದೆ

ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರವನ್ನು ಕೇಂದ್ರ ಸರ್ಕಾರ ಅನುಸರಿಸುತ್ತಾ ಬಂದಿದೆ ದೇಶದ ಪ್ರಗತಿಗೆ ಸರ್ಕಾರ ತನ್ನನ್ನು ಸಮರ್ಪಿಸಿಕೊಂಡಿದೆ ಎಂದರು

ಕೇಂದ್ರದ ಭ್ರಷ್ಲಾಚಾರ ನಿಯಂತ್ರಣ ಕ್ರಮಗಳು ಕೆಲವರನ್ನು ಕೆರಳಿಸಿದೆ ಅವರೆಲ್ಲ ಈಗ ಒಗ್ಗೂಡಿ ಮಹಾಘಟ ಬಂಧನ್ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಟೀಕಿಸಿದರು ನಂತರ ಪ್ರಧಾನಿ ಮೋದಿ ಅವರು ದಮನ್ ದಾದ್ರ ಮತ್ತು ನಗರ್ ಹವೇಲಿಯಲ್ಲಿ ನಾನಾ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು ಜೊತೆಗೆ ಎಂ ಆರೋಗ್ಯ ಆ್ಯಪ್ ಮತ್ತು ಮನೆ ಮನೆಯ ಡಿಜಿಟಲ್ ತ್ಯಾಜ್ಯ ಸಂಗ್ರಹ ವಿಲೇವಾರಿ ಮತ್ತು ಸಂಸ್ಕರಣ ವ್ಲವಸ್ಥೆಗೆ ಚಾಲನೆ ನೀಡಿದರು ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಹಜಿರಾದಲ್ಲಿ ಸ್ಥಾಪಿಸಿರುವ ಎಲ್ ಟಿ ಶಸ್ತಾಸ್ತ ವ್ಯವಸ್ಥೆಗಳ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು

ನಂತರ ಮುಂದ್ಲೆನಲ್ಲಿ ಭಾರತೀಯ ಸಿನಿಮಾಗಳ ರಾಷ್ಷೀಯ ಮ್ಲೂಸಿಯಂ ಉದ್ವಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾರತವು ಮೃದು ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ನಲು ಭಾರತೀಯ ಸಿನಿಮಾ ರಂಗ ಪ್ರಮುಖ ಪಾತ್ರವಹಿಸಿದೆ ಈ ನಿಟ್ಟನಲ್ಲಿ ಚಿತ್ರೋದ್ಯಮದ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಸಿದ್ದವಿದೆ ಎಂದು ಭರವಸೆ ನೀಡಿದರು ಗುಜರಾತ್ನ ಗಾಂಧಿನಗರದಲ್ಲಿರುವ ಜಾರ್ಖಂಡ್ ಪೆವಿಲಿಯನ್ನಲ್ಲಿ ಆಯೋಜಿಸಿರುವ ವೈಬ್ರಂಟ್ ಗುಜರಾತ್ ಜಾಗತಿಕ ಸಮಾವೇಶದಲ್ಲಿ ಜಾರ್ಖಂಡ್ ರಾಜ್ಯ ಸರ್ಕಾರವು ತನ್ನ ಕರಕುಶಲ ಕಲಾಕೃತಿಗಳು ಮತ್ತು ಖಾದಿ ಮಂಡಳಿಯ ಉತ್ಪನ್ನಗಳನ್ನು ವಸ್ತುಪ್ರದರ್ಶನಕ್ಕೆ ಇಟ್ಟದೆ ಈ ಸಮಾವೇಶದಲ್ಲಿ ಜಾರ್ಖಂಡ್ ರಾಜ್ಯ ಸರ್ಕಾರವು ವಿಚಾರಸಂಕಿರಣದಲ್ಲೂ ರಾಜ್ಯದ ಸಾಧನೆಗಳ ಮಾಹಿತಿ ನೀಡಿದೆ ವಿಚಾರಸಂಕಿರಣದಲ್ಲಿ ಮಾತನಾಡಿದ ಜಾರ್ಖಂಡ್ ಖಾದಿ ಮಂಡಳಿಯ ಅಧ್ಯಕ್ಷ ಸಂಜಯ್ ಸೇತ್ ಜಾರ್ಖಂಡ್ ಅಭಿವೃದ್ಲಿಗೆ ಬೇರೆ ರಾಜ್ಗಗಳ ಹೂಡಿಕೆದಾರರು ಕೈಜೋಡಿಸಬೇಕು ಹೂಡಿಕೆಗೆ ಪೂರಕ ಪರಿಸರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು

ಕಾರ್ಯಕ್ರಮದ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಆ್ಲಪ್ ಮತ್ತು ಮೈಗೌ ಓಪನ್ ಫೋರಂನಲ್ಲಿ ಭಾರತೀಯರು ತಮ್ನ ಪರಿಕಲ್ಪನೆ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ

ಸೇನಾ ಮೊಲೀಸ್ ಪಡೆಗೆ ಇದೇ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಗಳನ್ನು ನೇಮಿಸಲು ನಿರ್ಧರಿಸಲಾಗಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ

ರಕ್ಷಣಾ ಸಚಿವೆ ನಿರ್ಮಲ ಸೀತಾರಾಮನ್ ಅವರು ನಾಳೆ ವಿಧ್ಯುಕ್ತವಾಗಿ ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಅನ್ನು ದೇಶಕ್ಷೆ ಸಮರ್ಪಿಸಲಿದ್ದಾರೆ

ನಂತರ ಸೀತಾರಾಮನ್ ಅವರು ತಿರುಚ್ನೆಯಲ್ಲಿ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಕೊಯಮತ್ತೂರು ರಕ್ಷಣಾ ಅನ್ವೇಷಣಾ ಕೇಂದ್ರ ಉದ್ವಾಟಸಲಿದ್ದಾರೆ ಉತ್ತರ ಪ್ರದೇಶದ ಅಲಿಫರ್ನಲ್ಲಿ ಕಳೆದ ವರ್ಷ ಆಗಸ್ಟ್ನಲ್ಲಿ ದೇಶದ ಮೊದಲ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಕಾರ್ಯಾರಂಭ ಮಾಡಿದ್ದು ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಎರಡನೇ ಯೋಜನೆಯಾಗಿದೆ ರಕ್ಷಣಾ ಉತ್ಪನ್ನಗಳನ್ನು ದೇಶೀಯವಾಗಿ ಉತ್ಪಾದಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಅನುಗುಣವಾಗಿ ಈ ಕಾರಿಡಾರ್ ಸ್ಥಾಪಿಸಲಾಗಿದೆ ತಮಿಳುನಾಡು ರಕ್ಷಣಾ ಕಾರಿಡಾರ್ ಯೋಜನೆ ತಿರುಚ್ಚಿ ಸೇಲಂ ಹೊಸೂರು ಕೊವ್ಯೆ ಮಧುರೈ ಮತ್ತು ಚೆನ್ನೈಗೆ ಸಂಪರ್ಕ ಕಲ್ವಿಸಿದೆ ಅಂತಾರಾಷ್ಷೀಯ ಶಾಂತಿ ಮತ್ತು ಭದ್ರತೆಗೆ ಭಯೋತ್ವಾದನೆಯು ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ವಿದೇತಾಂಗ ಮ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಪುನರುಚ್ಚರಿಸಿದ್ದಾರೆ

ಭಾರತದಂತೆ ಆಫ್ರಿಕಾದ ಹಲವು ರಾಷ್ಷಗಳು ಭಯೋತ್ವಾದನೆಗೆ ತುತ್ತಾಗುತ್ತಿವೆ ಭಯೋತ್ವಾದನೆ ಕುರಿತ ಭಾರತದ ಅಂತಾರಾಷ್ವೀಯ ನೀತಿಯನ್ನು ಆಫ್ರಿಕಾ ಇಂದು ಪ್ರಾಮಾಣಿಕವಾಗಿ ಪ್ರಸ್ತಾಪಿಸಿದೆ ಭಾರತ ಮತ್ತು ಆಫ್ರಿಕಾ ಸಂಬಂಧ ದೀರ್ಘ ಕಿಲದವರೆಗೆ ಮುಂದುವರೆಯಲಿದೆ ಭಯೋತ್ಪಾದನೆ ನಿಗ್ರಹದ ಮರು ವ್ಯಾಖ್ಯಾನಕ್ಕೆ ಉಭಯ ರಾಷ್ಟಗಳು ಬದ್ದವಾಗಿವೆ ಎಂದರು

ದೆಹಲಿಯಲ್ಲಿಂದು ಮಾಧ್ವಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರಾಜೀವ್ ಪ್ರತಾಪ್ ರೂಢಿ ಟಿಎಂಸಿ ಮುಖ್ಯಸ್ನೆ ಮಮತಾ ಬ್ಲಾನರ್ಜಿ ಅವರು ಆಯೋಜಿಸಿರುವ ಈ ರ್ನಾಲಿಯು ಸ್ವಹಿತಾಸಕ್ತಿ ಮತ್ತು ಸಂಫರ್ಷದ ಪರಿಕಲ್ಲನೆಗಳಿಂದ ಕೂಡಿದೆ ಎಂದು ಅವರು ಟೀಕಿಸಿದ್ದಾರೆ ಸಂಯುಕ್ತ ಭಾರತ ಹೆಸರಿನ ಈ ರ್ಕಾಲಿಯಲ್ಲಿ ದೇಶದ ಏಕತೆಗೆ ಬೆದರಿಕೆ ಬಂದೆರಗಿದೆ ಎಂದು ಪ್ರಚಾರ ಮಾಡಲಾಗಿದೆ ಆದರೆ ಅದು ದೇಶದ ಎಲ್ಲೂ ಕಂಡುಬಂದಿಲ್ಲ ಪ್ರತಿಪಕ್ಷಗಳಲ್ಲಿ ನಾಯಕತ್ವವೇ ಇಲ್ಲವಾಗಿದೆ ಅದು ಒಡೆದುಹೋದ ಮನೆಯಾಗಿದೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಸ್ವಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸಲಿದೆ ಎಂದು ರೂಢಿ ತಿಳಿಸಿದರು

ಮುಂಬೈ ಮತ್ತು ಪುಣೆಯಲ್ಲಿ ದಾಳಿ ಕಾರ್ಯಾಚರಣೆ ನಡೆಸಿದ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ಲೆಯಡಿ ಈ ಕ್ರಮ ಕೈಗೊಂಡಿದೆ

ರಾಷ್ಷೀಯ ತನಿಖಾ ಸಂಸ್ನೆಯ ಆರೋಪ ಪಟ್ಲಿಯ ಪ್ರಕಾರ ಜಕೀರ್ನಾಯಕ್ ಅವರು ಹಿಂದೂ ಕ್ರೈಸ್ತ ಮತ್ತು ವಹಾಬಿಯೇತರ ಮುಸಲ್ಲಾನರ ಧಾರ್ಮಿಕ ನಂಬಿಕೆಗಳನ್ನು ಅವಹೇಳನ ಮಾಡಿದ್ದರು ಇಂತಹ ಅಪಮಾನಕಾರಿ ಹೇಳಿಕೆಗಳ ಮೂಲಕ ಇಸ್ಲಾಮ್ ಸಂಶೋಧನಾ ಪ್ರತಿಷ್ಠಾನ ಹಾರ್ಮನಿ ಮೀಡಿಯಾ ಸಂಶ್ಹೆ ಸೇರಿದಂತೆ ನಾನಾ ಸಂಘಸಂಸ್ಥೆಗಳಿಂದ ಅಪಾರ ದೇಣಿಗೆಯನ್ನು ಸಂಗ್ರಹಿಸಿದ್ದರು

ಸಮತಟ್ಟು ಮತ್ತು ಶಿಖರ ಪ್ರದೇಶಗಳಲ್ಲಿ ಭಾರಿ ಹಿಮಪಾತವಾಗುತ್ತಿದೆ ಎಂದು ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ ಇದರಿಂದ ತ್ರೀನಗರ ಏರ್ಷೋರ್ಟ್ನಿಂದ ತೆರಳುವ ಮತ್ತು ಆಗಮಿಸುವ ವಿಮಾನಗಳ ವೇಳಾಪಟ್ಟಿಯಲ್ಲಿ ವಿಳಂಭವಾಗುತ್ತಿದೆ

ಪಂದ್ಯಾವಳಯಿಂದ ಹೊರಬಿದ್ದಿದ್ದಾರೆ

ಮಹಿಳೆಯರ ಸಿಂಗಲ್ಲ್ ಫ ೈನಲ್ನಲ್ಲಿ ಮರಿನ್ ಥಾಯ್ಲ್ಯಾಂಡ್ನ ಷಟ್ಲರ್ ರಥ್ಚನೋಕ್ ಇಂತನಾನ್ ಅಥವಾ ಮಲೇಷಿಯಾದ ಗಾಜಿನ್ವ್ಯೆ ಅವರನ್ನು ಎದುರಿಸಬೇಕಾಗಿದೆ